ಭದ್ರತೆ ವಾಣಿಜ್ಲ ಸಂಸ್ಕೃತಿ ಶಿಕ್ಷಣ ಹಾಗೂ ಜನರೊಂದಿಗಿನ ಸಂಪರ್ಕವೇ ಮೊದಲಾದ ಕ್ಷೇತ್ರಗಳು ಮಹತ್ವದ್ದಾಗಿವೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತೆಳಿಸಿದ್ದಾರೆ ಸೌದಿ ಅರೇಬಿಯಾಕ್ಷೆ ಪ್ರಯಾಣ ದೆಳೆಸುವ ಮುನ್ನ ಇಂದು ಬಿಡುಗಡೆ ಮಾಡಿರುವ ಹೇಳಿಕೆಯಲ್ಲಿ ಅವರು ದೊರೆ ಸಲ್ನಾನ್ ಬಿನ್ ಅಬ್ಲುಲ್ ಅಜೀಜ್ ಅಲ್ ಸೌದ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸುವುದಾಗಿ ತಿಳಿಸಿದ್ದಾರೆ ರಾಜ ಕುಮಾರ ಮೊಹಮದ್ ಬಿನ್ ಸಲ್ನಾನ್ ಅವರನ್ನೂ ಭೇಟಿ ಮಾಡಿ ದ್ವಿಪಕ್ಷೀಯ ಸಹಕಾರ ಹಾಗೂ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಲಯಕ್ಕೆ ಸಂಬಂಧಿಸಿದ ಹಲವು ವಿಚಾರಗಳ ಬಗ್ಗೆ ಪ್ರಧಾನಿ ಮಾತುಕತೆ ನಡೆಸಲಿದ್ದಾರೆ ಸೌದಿ ಅರೇಬಿಯಾ ಭಾರತದ ಇಂಧನ ಅಗತ್ನಗಳನ್ನು ಪೂರ್ಲೆಸುವ ಅತಿ ದೊಡ್ಡ ಮತ್ತು ವಿಶ್ವಾಸಾರ್ಹ ಪೂರ್ಲೆಕೆದಾರ ರಾಷ್ಟವಾಗಿದೆ ಎಂದು ಮೋದಿ ಹೇಳಿದ್ದಾರೆ ತಮ್ನ ಭೇಟಿಯ ವೇಳೆ ವ್ಲೂಪಾತ್ತಕ ಪಾಲುದಾರಿಕೆ ಮಂಡಳಿ ಸ್ನಾಪನೆಯ ಒಪ್ಪಂದಕ್ಕೆ ಅಂಕಿತ ಹಾಕಲಿದ್ದು ಇದು ಭಾರತ ಮತ್ತು ಸೌದಿ ಅರೇಬಿಯಾದ ವ್ಯೂಪಾತ್ಸಕ ಪಾಲುದಾರಿಕೆಯನ್ನು ಹೊಸ ಎತ್ತರಕ್ಕೆ ತೆಗೆದುಕೊಂಡು ಹೋಗಲದೆ ಎಂದು ಹೇಳಿದ್ದಾರೆ ಭವಿಷ್ಣದ ಹೂಡಿಕೆ ಉಪಕ್ರಮ ವೇದಿಕೆಯಲ್ಲಿ ಭಾಗಿಯಾಗುವ ಅವರು ಭಾರತದಲ್ಲಿ ಜಾಗತಿಕ ಪೂಡಿಕೆದಾರರಿಗೆ ವಾಣಿಜ್ಯ ಮತ್ತು ಹೂಡಿಕೆಯ ಅವಕಾಶಗಳ ಹೆಚ್ಚಳ ಕುರಿತಂತೆ ಮಾತನಾಡಲಿದ್ದಾರೆ

ಐರೋಷ್ಣ ಒಕ್ಕೂಟದೊಂದಿಗಿನ ಭಾರತದ ಬಾಂಧವ್ಯವು ಪಂಚಿಕೆಯ ಹಿತಾಸಕ್ತಿ ಮತ್ತು ಪ್ರಜಾಪಭುತ್ತದ ಮೌಲ್ಯಗಳ ಸಮಾನ ಬದ್ದತೆಯನ್ನು ಆಧರಿಸಿದೆ ಎಂದು ಪ್ರಧಾನಿ ಮೋದಿ ತಿಳಿಸಿದರು ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಐರೋಷ್ನ ಒಕ್ಕೂಟದೊಂದಿಗಿನ ಮಾತುಕತೆಯನ್ನು ಬಲಪಡಿಸುವ ಅಗತ್ಯವನ್ನು ಶ್ರತಿಪಾದಿಸಿದ ಶ್ರಧಾನಿಯವರು ಭಯೋತ್ಪಾದನೆಯ ವಿರುದ್ದದ ಹೋರಾಟಕ್ಕೆ ಆಪ್ತ ಅಂತಾರಾಷ್ಷೀಯ ಸಹಕಾರದ ಮಹತ್ವವನ್ನು ಒತ್ತಿ ಹೇಳಿದರು ಅಂತಾರಾಷ್ಷೀಯ ಸೌರ ಸಹಯೋಗವು ಜಾಗತಿಕ ಪಾಲುದಾರಿಕೆಯಾಗಿ ವ್ಯಧ್ಲಿಸುತ್ತಿರುವ ಬಗ್ಗೆಯೂ ಪ್ರಧಾನಿ ಪ್ರಸ್ತಾಪಿಸಿದರು ನಿಯೋಗವನ್ನು ಭಾರತಕ್ಕೆ ಸ್ನಾಗತಿಸಿದ ಪ್ರಧಾನಿ ಜಮ್ನು ಮತ್ತು ಕಾಶ್ನೀರ ಸೇರಿದಂತೆ ದೇಶದ ವಿವಿಧ ಸ್ನಳಗಳಿಗೆ ಅವರು ನೀಡಲಿರುವ ಭೇಟ ಫಲಪ್ರದವಾಗಲಿದೆ ಎಂಬ ವಿಶ್ವಾಸ ವ್ಯಕ್ಷಪಡಿಸಿದರು

ಮಹಾರಾಷ್ಷದಲ್ಲಿ ಅಧಿಕಾರ ಪಂಚಿಕೆ ಕುರಿತಂತೆ ಬಿಜೆಪಿ ಮತ್ತು ಶಿವಸೇನೆಯ ನಡುವೆ ಮಾತುಕತೆ ನಡೆಯುತ್ತಿರುವಾಗಲೇ ಬಿಜೆಪಿ ಮುಖಂಡ ಹಾಗೂ ಮಹಾರಾಷ್ಟ ಮುಖ್ಯಮಂತ್ರಿ ದೇವೇಂದ್ರ ಫಡ್ಯವೀಸ್ ಮತ್ತು ಶಿವಸೇನೆ ಹಿರಿಯ ನಾಯಕ ಮತ್ತು ಸಾರಿಗೆ ಸಚಿವ ದಿವಾಕರ ರಾವೋಟಿ ಇಂದು ರಾಜ್ಯಪಾಲಿ ಭಗತ್ ಸಿಂಗ್ ಕೋಶಾಯಿರಿ ಅವರನ್ನು ಪ್ರತ್ಯೇಕವಾಗಿ ಭೇಟಿ ಮಾಡಿದರು ಇಬ್ಬರೂ ನಾಯಕರೂ ಈ ಸಂದರ್ಭದಲ್ಲಿ ಯಾವುದೇ ರಾಜಕೀಯ ಚರ್ಚೆ ನಡೆಯಲಿಲ್ಲ ಎಂದು ತಿಳಿಸಿದ್ದಾರೆ

ದೀಪಾವಳಿಯ ಬಳಿಕ ದೆಹಲಿಯ ವಾಯು ಗುಣಮಟ್ಟ ಇಂದು ಬೆಳಗ್ಗೆ ಈ ಋತುವಿನ ಅತ್ಯಂತ ಕಳಪೆ ಗುಣಮಟ್ಟ ತಲುಪಿದೆ ರಾಷ್ಟ ರಾಜಧಾನಿಯಲ್ಲಿಂದು ದೆಳಗ್ಗೆ ತೆಳುವಾದ ವಿಷಕಾರಿ ಮಬ್ಲು ಪದರ ಕಂಡುಬಂತು

ಇದು ಅತ್ಯಂತ ಕಳಪೆ ಪ್ರವರ್ಗದ್ದಾಗಿದೆ ಆದಾಗ್ಲೂ ಸರ್ಕಾರಿ ಸಂಸ್ಥೆಗಳು ಕಳೆದ ಮೂರು ವರ್ಷಕ್ಕೆ ಹೋಲಿಸಿದರೆ ಪ್ರಸಕ್ತ ಸಾಲಿನಲ್ಲಿ ಪರಿಸ್ತಿತಿ ಉತ್ತಮವಾಗಿದೆ ಎಂದು ಹೇಳಿವೆ ಆದರೂ ವಾಯು ಗುಣಮಟ್ನ ಮತ್ತು ಹವಾಮಾನ ಮುನೂಚನೆ ಹಾಗೂ ಸಂಶೋಧನೆ ವ್ಯವಸ್ನೆ ಮನೆಯ ಹೊರಗಿನ ದೈಹಿಕ ಚಟುವಟಕೆಗಳನ್ನು ಕಡಿಮೆ ಮಾಡಿ ಮನೆಯೊಳಗೆ ಇರುವಂತೆ ಸಲಹೆ ಮಾಡಿದೆ

ಸಾರ್ವಜನಿಕರ ಪಾಲ್ಗೊಳ್ಳುವಿಕೆಯ ಮೂಲಕ ಸಾರ್ವಜನಿಕ ಜೀವನದಲ್ಲಿ ನಿಷ್ಠಪಟತನವನ್ನು ಉತ್ತೇಜಿಸುವುದು ಇದರ ಉದ್ದೇಶವಾಗಿದೆ ಏಕತೆ ಬಾಳಿನ ದಾರಿ ಎಂಬುದು ಈ ಸಪ್ತಾಪದ ಧ್ಲೇಯವಾಕ್ಷವಾಗಿದೆ ಪ್ರಾಮಾಣಿಕ ತಾರತಮ್ಲರಹಿತ ಮತ್ತು ಭ್ರಷ್ಲಾಚರ ಮುಕ್ತ ಸಮಾಜದ ನಿರ್ಮಾಣಕ್ಕೆ ಸಮಾಜದ ಎಲ್ಲ ಸಮುದಾಯಗಳ ಅದರಲ್ಲೂ ಯುವಜನರ ಗಮನ ಸೆಳೆಯಲು ಈ ಧ್ವೇಯವಾಕ್ನ ನೆರವಾಗಲಿದೆ ಎಂದು ವಿಚಕ್ಸಣಾ ಆಯೋಗ ತಿಳಿಸಿದೆ ಈ ಧ್ಲೇಯಕ್ಷೆ ಸೂಕ್ತವೆನಿಸುವ ಚಟುವಟಕೆಗಳನ್ನು ಆಂತರಿಕವಾಗಿ ಮತ್ತು ಸಾರ್ವಜನಿಕರಿಗೆ ತಲುಪುವಂತೆ ನಡೆಸಲು ಕೇಂದ್ರ ಸರ್ಕಾರದ ಎಲ್ಲ ಸಚಿವಾಲಯ ಮತ್ತು ಸಂಸ್ಥೆಗಳಿಗೆ ಕೇಂದ್ರೀಯ ವಿಚಕ್ಷಣಾ ಆಯೋಗ ಮನವಿ ಮಾಡಿದೆ ರಾಷ್ಷಪತಿ ರಾಮನಾಥ್ ಕೋವಿಂದ್ ಅವರು ನಾಳಿ ದೆಹಲಿಯಲ್ಲಿ ಸಾಂಸ್ಲಿಕ ಸಾಮಾಜಿಕ ಜವಾಬ್ದಾರಿ ಕ್ಷೇತ್ರದಲ್ಲಿನ ಗಣನೀಯ ಕೊಡುಗೆಗಾಗಿ ನೀಡಲಾಗುವ ರಾಷ್ಷೀಯ ಸಾಂಸ್ಲಿಕ ಸಾಮಾಜಿಕ ಜವಾಬ್ಗಾರಿ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ ಸುಷ್ಲಿರ ಪ್ರಗತಿ ಮತ್ತು ಸಮಗ್ರ ಅಭಿವೃದ್ಧಿ ಸಾಧಿಸುವ ನಿಟ್ಟನಲ್ಲಿ ಸಾಮಾಜಕ ಜವಾಬ್ದಾರಿ ಕ್ಷೇತ್ರದಲ್ಲಿ ಸಾಂಹಿಕ ಸಂಸ್ಥೆಗಳ ಕೊಡುಗೆಯನ್ನು ಗುರುತಿಸುವ ಸಲುವಾಗಿ ಸಾಂಹಿಕ ವ್ಯವಹಾರಗಳ ಸಚಿವಾಲಯ ಈ ಪ್ರಶಸ್ತಿಗಳನ್ನು ನೀಡುತ್ತದೆ

ಸಾಂಸ್ಕಿಕ ಸಾಮಾಜಿಕ ಜವಾಬ್ದಾರಿ ರಂಗದಲ್ಲಿ ಸರ್ಕಾರ ನೀಡುವ ಅತ್ಯುನ್ನತ ಗೌರವ ಇದಾಗಿದೆ

ಐರೋಪ್ನ ಒಕ್ಕೂಟದ ಮಂಡಳಿಯ ಅದ್ವತ್ತ ಡೋನಾಲ್ಡ್ ಟಸ್ಕ್ ಇಂದು ಟ್ನೀಟ್ ಸಂದೇಶದಲ್ಲಿ ಈ ಘೋಷಣೆ ಮಾಡಿದ್ದಾರೆ ಸಂಸತ್ತಿನಿಂದ ಒಪ್ಪಂದಕ್ಕೆ ಅನುಮೋದನೆ ದೊರೆತದ್ಲೇ ಆದಲ್ಲಿ ಯುಕೆ ಗಡುವಿಗೆ ಮೊದಲೇ ಹೊರ ನಡೆಯಬಹುದು ಎಂದರ್ಥ ಎಂದು ಅವರು ಹೇಳಿದ್ದಾರೆ

ಯುಕೆ ಬರುವ ಗುರುವಾರ ಐರೋಪ್ಕ ಒಕ್ಕೂಟ ಬಿಡಬೇಕಿತ್ತು ಆದರೆ ಜ್ರೆಕಿಟ್ ವ್ಯವಹಾರಕ್ಕೆ ಸಂಸತ್ತು ಒಪ್ಪಿಗೆ ಸೂಚಿಸಲು ವಿಫಲವಾದ ಹಿನ್ನೆಲೆಯಲ್ಲಿ ಜಾನ್ಸನ್ ಅವರು ವಿಸ್ತರಣೆಗೆ ಕೋರಬೇಕಿತ್ತು

ಇದರೊಂದಿಗೆ ಮಾರುಕಟ್ಟೆ ಸ್ಟೇಹಿಯಾದ ಹಾಲಿ ಅಧ್ಯಕ್ಷ ಮೌರಿಸಿಯೋ ಮ್ಯಾಕ್ರಿ ಅವರ ಬಿಕ್ಟನಿಂದ ಕೂಡಿದ್ದ ಆಡಳಿತ ಕೊನೆಗೊಂಡಂತಾಗಿದೆ

ಇವರ ಗೆಲುವು ಹಾಲ ಉಪಾಧ್ಯಕ್ಷರಾಗಿರುವ ಮಾಜಿ ಅಧ್ಯಕ್ಷ ತ್ರೆಸ್ಸಿನಾ ಕಿರ್ಚನರ್ ಅವರ ರಾಜಕೀಯ ಮರುಪುಟ್ಟಿಗೂ ಅವಕಾಶ ಕಲ್ವಿಸಲಿದೆ ಜಮ್ನು ಮತ್ತು ಕಾಶ್ನೀರದ ಶಾಲಾ ಶಿಕ್ಷಣ ಮಂಡಳಿಯ ಮುಂಬರುವ ಪರೀಕ್ಷೆಗಳು ಯಾವುದೇ ಅಡ್ಡಿ ಆತಂಕ ಇಲ್ಲದಂತೆ ನಡೆಯುವುದನ್ನು ಖಾತ್ರಿ ಪಡಿಸಿಕೊಳ್ಳುವಂತೆ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಕಾತ್ನೀರದ ವಿಭಾಗೀಯ ಆಯುಕ್ತ ಬಶೀರ್ ಅಷ್ಲದ್ ಖಾನ್ ನಿರ್ದೇತಿಸಿದ್ದಾರೆ ನಾಳೆಯಿಂದ ಕಾತ್ನೀರ ವಿಭಾಗದಾದ್ಯಂತ ಆರಂಭವಾಗಲಿರುವ ಮಂಡಳ ಪರೀಕ್ಷೆಯ ಸಿದ್ದತೆಗಳ ಪರಾಮರ್ಶೆಯ ವೇಳೆ ವಿಭಾಗೀಯ ಆಯುಕ್ತರು ಜಿಲ್ಲಾಧಿಕಾರಿಗಳಿಗೆ ಈ ನಿರ್ದೇತನ ನೀಡಿದ್ದಾರೆ ಪರೀಕ್ಷೆಗಳಿಗೆ ಸಾಕಷ್ಟು ಸಮಯಕ್ಕೆ ಮುನ್ನ ಪರೀಕ್ಷಾ ಸಾಮರಿಗಳನ್ನು ಆಯಾ ಪೊಲೀಸ್ ಶಾಣೆಗಳೊಂದಿಗೆ ಸಂಗ್ರಹಿಸಿಟ್ಟುಕೊಳ್ಳುವಂತೆ ಶಾಲಾ ಮಂಡಳಿಯ ಕಾರ್ಯದರ್ತಿಗಳಿಗೆ ಅವರು ಸೂಚಿಸಿದ್ದಾರೆ

ಮೊಹಮದ್ ಅಮೀನ್ ಚೀನಾಬ್ ಕಣಿವೆ ಪ್ರದೇಶದಲ್ಲಿ ಭಯೋತಾದನೆ ಮರು ಕಳಿಸಿರುವ ಹಿಂದಿನ ಪ್ರಮುಖ ಸೂತ್ರದಾರ ಎನ್ನಲಾಗಿದೆ ಕಿಶ್ವವಾರ್ನ ಜನನಿಬಿಡ ಮಾರುಕಟ್ಟೆ ಪ್ರದೇಶಗಳಲ್ಲಿ ಈ ಮೂವರು ಭಯೋತ್ವಾದಕರ ಚಿತ್ರಗಳಿರುವ ಭಿತ್ತಿ ಪತ್ರಗಳನ್ನು ಶ್ರದರ್ತಿಸಲಾಗಿದೆ ಮಾಹಿತಿದಾರರ ಗುರುತನ್ನು ಗೌಪ್ಲವಾಗಿ ಇಡಲಾಗುವುದೆಂದು ಹೊಲೀಸರು ಹೇಳಿದ್ದಾರೆ ಉತ್ತರಾಖಂಡದಲ್ಲಿ ಚಳಿಗಾಲದ ಬಿಡುವಿಗಾಗಿ ಗಂಗೋತ್ರಿ ಧಾಮದ ಬಾಗಿಲುಗಳನ್ನು ಆರು ತಿಂಗಳುಗಳ ಕಾಲ ಪವಿತ್ರ ಗೋವರ್ಧನ ಪೂಜೆಯ ಶುಭ ದಿನವಾದ ಇಂದು ಮುಚ್ಚಲಾಯಿತು ಯಮುನೋತ್ರಿ ಮತ್ತು ಕೇದಾರ್ ನಾಥ್ ದೇವಾಲಯಗಳ ಬಾಗಿಲುಗಳನ್ನು ನಾಳೆ ಮುಚ್ಚಲಾಗುತ್ತಿದೆ

ಗಂಗೋತ್ರಿ ದೇವಾಲಯದ ಬಾಗಿಲು ಮುಚ್ಲುವ ಮುನ್ನ ಅರ್ಚಕರು ವಿಶೇಷ ಪೂಜೆ ಪಾರ್ಥನೆ ಸಲ್ಲಿಸಿದರು ಹಿಮಾಲಯದ ಎತ್ತರದ ಗಿರಿ ತ್ರೇಣಿಯಲ್ಲಿ ಯಮುನೋತ್ರಿ ಗಂಗೋತ್ರಿ ಕೇದಾರನಾಥ್ ಮತ್ತು ಬದರಿನಾಥ್ ಎಂಬ ನಾಲ್ಲು ಪವಿತ್ರ ಯಾತ್ರಾಸ್ಥಳಗಳಿದ್ದು ಇವುಗಳನ್ನು ಛಾರ್ ಧಾಮ್ ಎಂದೇ ಕರೆಯಲಾಗುತ್ತದೆ